ವ್ಯಾಪಾರ ವೃದ್ದಿ ಭಯೋತ್ಪಾದನೆ ಹತ್ತಿಕ್ಕುವ ಮಾರ್ಗೋಪಾಯ ಹಾಗೂ ಎಚ್ಒನ್ಬಿ ವೀಸಾ ಕುರಿತ ಭಾರತದ ಕಳವಳ ಮಾತುಕತೆಯಲ್ಲಿ ಪ್ರಸ್ತಾಪವಾಗುವ ನಿರೀಕ್ಷೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಕ್ಕೆ ಜಾಗತಿಕ ಅಂಶಗಳು ಕಾರಣ ಎಂದು

ರಾಮನಾಥ್ ಕೋವಿಂದ್ ಪ್ರತಿಪಾದನೆ

ಅಧ್ಯಕ್ಷರಿಂದ ಚಾಲನೆ

ಸಹಮತದ ಸಲಿಂಗ ಕಾಮ ಅಪರಾಧವಲ್ಲ ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿದೆ

ತಮ್ಮ ಇಚ್ಲೆಯಂತೆ ಗೌರವದಿಂದ ಜೀವಿಸಲು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕಿದೆ ಸಲಿಂಗ ಕಾಮಿಗಳ ಬಗ್ಗೆ ಪೂರ್ವಾಗ್ರಹ ಇರಬಾರದು ಎಂದು ನ್ಯಾಯಪೀಠ ಅಭಿಪ್ರಾಯಪಟ್ಟಿದೆ

ಅದರಿಂದ ವೈಯಕ್ತಿಕ ಹಕ್ಕುಗಳಲ್ಲಿ ತಾರತಮ್ಯವಾಗುತ್ತಿತ್ತು ಎಂದು ಪೀಠ ಹೇಳಿತು ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಅವರೇ ಸ್ನತಃ ತೀರ್ಪಿನ ಅಂಶಗಳನ್ನು ವಿವರಿಸಿದರು ಎಲ್ಜಿಬಿಟಿ ಸಮುದಾಯಕ್ಕೆ ಇತರ ನಾಗರಿಕರಿಗೆ ಇರುವ ಎಲ್ಲ ಮೂಲಭೂತ ಹಕ್ಕುಗಳು ಇವೆ ಎಂದು ಹೇಳಿದರು ಪೀಠದ ಇತರ ನ್ಯಾಯಮೂರ್ತಿಗಳಾದ ಎ ಎಂ

ನಾರಿಮನ್ ಡಿ ವ್ವೆ ಚಂದ್ರಚೂಡ್ ಮತ್ತು ಇಂದೂ ಮಲ್ಲೋತ್ರಾ ಈ ಒಮ್ಮತದ ಮಹತ್ಸದ ತೀರ್ಪನ್ನು ಪ್ರತ್ಯೇಕವಾಗಿ ಬರೆದಿದ್ದಾರೆ ಜನ್ಧನ್ ಯೋಜನೆಯದಿ ಕುಟುಂಬಗಳ ಬ್ಯಾಂಕ್ ಖಾತೆಗಳ ಆರಂಭಕ್ಕೆ ನೀಡುತ್ತಿದ್ದ ಆದ್ಯತೆಯನ್ನು ಇದೀಗ ಎಲ್ಲ ವಯಸ್ಕರಿಗೆ ನೀಡಲು ನಿರ್ಧರಿಸಲಾಗಿದ್ದು ಅ ಮೂಲಕ ಹಣಕಾಸು ವ್ಯವಸ್ಥೆಗೆ ಸೇರ್ಪಡೆಯಾಗದವರನ್ನು ಅದರೊಳಗೆ ಸೇರಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ನವದೆಹಲಿಯಲ್ಲಿ ನಿನ್ತೆ ಸಂಜೆ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಹಣಕಾಸು ಸಚಿವ ಅರುಣ್ ಜ್ವೆಟ್ತಿ ಯೋಜನೆಯಡಿ ಇದ್ದ ಓವರ್ ಡ್ರಾಫ್ಸ್ ಪ್ರಯೋಜನದ ಮೊತ್ತವನ್ನು ಐದು ಸಾವಿರದಿಂದ ಹತ್ತು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಜೊತೆಗೆ ಯೋಜನೆಯಡಿ ಓ ಡಿ

ಅಮ್ಬತ್ಸರ್ ಬೋಧ್ಗಯಾ ನಾಗ್ಬುರ್ ಸಂಬಾಲ್ಪುರ್ ಸಿರಿಮೋರ್ ವಿಶಾಖಪಟ್ವಣಂ ಮತ್ತು ಜಮ್ಮುವಿನಲ್ಲಿ ಹೊಸದಾಗಿ ಆರಂಭಿಸಲಿರುವ ಭಾರತೀಯ ನಿರ್ವಹಣಾ ಸಂಸ್ಡೆ ಐಐಎಂಗಳಿಗೆ ಶಾಶ್ವತ ಕ್ಯಾಂಪಸ್ ಸ್ಡಾಪನೆಗೆ ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ

ಈ ಐಎಂಗಳ ಮೂಲಕ ವೃತ್ತಿಪರರನ್ನು ರೂಪುಗೊಳಿಸುವ ಉದ್ದೇಶ ಹೊಂದಲಾಗಿದ್ದು ಇದರಿಂದ ದೇಶದ ಆರ್ಥಿಕ ಮತ್ತು ಕ್ಷೆಗಾರಿಕಾಭಿವೃದ್ದಿಗೆ ಸಹಕಾರಿಯಾಗಲಿದೆ ರೂಪಾಯಿ ಮೌಲ್ಯದ ಕುಸಿತಕ್ಕೆ ಜಾಗತಿಕ ಅಂಶಗಳು ಕಾರಣವಾಗಿದ್ದು ಗಾಭರಿಯಾಗುವ ಅಗತ್ಯವಿಲ್ಲ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ತಿ ಹೇಳಿದ್ದಾರೆ

ಅವರು ದೆಹಲಿಯಲ್ಲಿ ನಿನ್ನೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಬಹುತೇಕ ಎಲ್ಲ ಕರೆನ್ನಿಗಳ ವಿರುದ್ದ ಡಾಲರ್ ಬಲಗೊಂಡಿದ್ದು ರೂಪಾಯಿ ಮೌಲ್ಯ ಒಂದೇ ರೀತಿಯಲ್ಲಿ ಬಲಿಷ್ಣಗೊಂಡಿದೆ ಇಲ್ಲವೇ ನಿಯಮಿತ ರೀತಿಯಲ್ಲಿ ಉಳಿದುಕೊಂಡಿದೆ ಎಂದು ಹೇಳಿದರು ರೂಪಾಯಿ ಮೇಲೆ ಪರಿಣಾಮ ಉಂಟುಮಾಡುತ್ತಿರುವ ಜಾಗತಿಕ ಅಂಶಗಳನ್ನು ವಿವರಿಸಿದ ಅವರು ಭಾರತ ಕಚ್ಚಾ ತ್ಯೆಲ ಖರೀದಿ ದೇಶವಾಗಿದ್ದು ದರಗಳ ಏರಿಕೆ ದೇಶದ ಮೇಲೆ ಪರಿಣಾಮ ಉಂಟುಮಾಡಿದೆ ಎಂದು ಹೇಳಿದರು ದೇಶದ ಆರ್ಥಿಕತೆಯ ಅಂತರ್ಗತ ಶಕ್ತಿ ಮಹತ್ವದ ಪಾತ್ರವಹಿಸಬೇಕಾಗಿದೆ ಎಂದಿರುವ ಅರುಣ್ ಜೇಟ್ತಿ ರೂಪಾಯಿ ಮೌಲ್ಯದಲ್ಲಿನ ಏರಿಳಿತ ತಹಬಂದಿಗೆ ಬರುವುದೆಂಬ ವಿಶ್ಲಾಸ ವ್ಯಕ್ತಪಡಿಸಿದರು ರಫೆಲ್ ಯುದ್ದ ವಿಮಾನ ಖರೀದಿಗೆ ಸಂಬಂಧಿಸಿದಂತೆ ಸರ್ಕಾರವನ್ನು ಟೀಕಿಸುತ್ತಿರುವ ಕಾಂಗ್ರೆಸ್ ವಿರುದ್ದ ಹಣಕಾಸು ಸಚಿವ ಅರುಣ್ ಜೇಟ್ಷಿ ವಾಗ್ವಾಳಿ ನಡೆಸಿದ್ದಾರೆ ಖಾಸಗಿ ಸಂಸ್ಥೆಯೊಂದಕ್ಕೆ ಅನುಕೂಲ ಮಾಡಿಕೊಡಲು ಎನ್ಡಿಎ ಸರ್ಕಾರ ತನ್ನ ಪ್ರಭಾವ ಬಳಸಿದೆ ಎಂಬ ಆರೋಪಗಳನ್ನು ತಳ್ಳಿಹಾಕಿರುವ ಅವರು ಇಡೀ ವಹಿವಾಟಿನಲ್ಲಿ ಖಾಸಗಿಯವರು ಯಾವುದೇ ಪಾತ್ರ ಹೊಂದಿಲ್ಲ ಎಂದು ಹೇಳಿದರು ಜೇಟ್ನಿ ಅವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ರಾಹುಲ್ ಗಾಂಧಿ ತಪ್ಪು ಮಾಹಿತಿ ಪಡೆದ ವ್ಯಕ್ತಿ ಎಂದು ಹೇಳಿ ಅವರನ್ನು ಇಡೀ ಪಕ್ಷ ಅನುಸರಿಸುತ್ತಿರುವುದು ದುರದ್ಬಷ್ಪಕರ ಎಂದು ಹೇಳಿದ್ದಾರೆ

ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಅಧ್ಯಕ್ಷತೆಯಲ್ಲಿ ನಡೆದ ರಾಜ್ಯ ಆಡಳಿತಾತ್ಮಕ ಮಂಡಳಿ ಸಭೆಯಲ್ಲಿ ಈ ಅನುಮೋದನೆ ನೀಡಲಾಗಿದೆ

ಭಾರತ ಮತ್ತು ಬಲ್ಗೇರಿಯಾ ನಡುವೆ ಕೃತಕ ಬುದ್ದಿಮತ್ತೆ ಮಾಹಿತಿ ವಿಶ್ಲೇಷಣೆ ರೋಬೋಟಿಕ್ಟ ಹಾಗೂ ನ್ಯಾನೋ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸಹಯೋಗದ ವಿಪುಲ ಅವಕಾಶ ಹೊಂದಿವೆ ಎಂದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ

ಬಲ್ಲೇರಿಯಾಗೆ ಮೂರು ದಿನಗಳ ಭೇಟಿಯ ಎರಡನೇ ದಿನದಂದು ಮಾತನಾಡಿದ ರಾಷ್ಟ್ರಪತಿಗಳು ಉಭಯ ದೇಶಗಳ ನಡುವೆ ಔಷಧ ಕ್ವಡಿ ಆಹಾರ ಸಂಸ್ಕರಣೆ ವಾಹನ ಉಪಕರಣಗಳು ರಕ್ಷಣಾ ಉತ್ಪಾದನೆ ಮತ್ತು ಮೂಲಸೌಕರ್ಯ ವಲಯಗಳಂತಹ ಕ್ಷೇತ್ರಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ವ್ವದ್ದಿಯಾಗಬೇಕೆಂದು ಬಲವಾಗಿ ಪ್ರತಿಪಾದಿಸಿದರು ರಾಮನಾಥ್ ಕೋವಿಂದ್ ಅವರ ಭೇಟಿಯ ವೇಳೆ ಭಾರತ ಮತ್ತು ಬಲ್ಗೇರಿಯಾ ನಿನ್ನೆ ನಾಗರಿಕ ಪರಮಾಣು ಸಹಕಾರ ಹೂಡಿಕೆ ಪ್ರವಾಸೋದ್ಯಮ ಹಾಗೂ ಸೋಫಿಯಾ ವಿಶ್ವವಿದ್ಯಾಲಯದಲ್ಲಿ ಹಿಂದಿ ಪೀಠ ಸ್ಥಾಪನೆ ಕುರಿತು ನಾಲ್ಕು ತಿಳುವಳಿಕೆ ಪತ್ರಗಳಿಗೆ ಸಹಿ ಹಾಕಿದೆ ಮೂರು ದೇಶಗಳ ಪ್ರವಾಸ ಕೈಗೊಂಡಿರುವ ರಾಷ್ಟ ಪತಿ ಅವರು ಬಲ್ಗೇರಿಯಾಗೆ ಮೂರು ದಿನಗಳ ಭೇಟಿಯನ್ನು ಪೂರ್ಣಗೊಳಿಸಿ ಕೊನೆಯ ಚರಣವಾಗಿ ಇಂದು ಮಧ್ಯಾಹ್ವ ಚೆಕ್ ಗಣರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ ಭಾರತ ಬಲ್ಗೇರಿಯಾ ನಡುವೆ ಬಲಿಷ್ಣ ರಾಜಕೀಯ ಸಂಬಂಧಗಳ ರೀತಿಯಲ್ಲೇ ಆರ್ಥಿಕ ಪಾಲುದಾರಿಕೆಯನ್ನು ಗಣನೀಯವಾಗಿ ವ್ವದ್ದಿಸಲು ಉಭಯ ದೇಶಗಳು ಸಮ್ಮತಿಸಿರುವುದು ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ಬಲ್ಗೇರಿಯಾ ಭೇಟಿಯ ಗಮನಾರ್ಹ ಫಲಿತಾಂಶವಾಗಿದೆ ಬೆಂಗಳೂರಿನಲ್ಲಿ ನಡೆದಿರುವ ಆರನೇ ಆವೃತ್ತಿಯ ದ್ವೈವಾರ್ಷಿಕ ಬಾಹ್ಯಾಕಾಶ ಪ್ರದರ್ಶನವನ್ನು ಇಸ್ರೋ ಅಧ್ಯಕ್ಷ ಡಾ

ಮೂರು ದಿನಗಳ ಈ ಪ್ರದರ್ಶನದಲ್ಲಿ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದಲ್ಲಿ ಉದ್ಯಮ ವಲಯದ ಪಾಲ್ಗೊಳ್ಳುವಿಕೆ ಬಿಂಬಿತವಾಗಲಿದೆ ಪಿಎಸ್ಎಲ್ವಿ ಸಣ್ಣ ಉಪಗ್ರಹ ಉಡಾವಣಾ ವಾಹಕಗಳು ಹಾಗೂ ಸಣ್ಣ ಉಪಗ್ರಹಗಳ ತಯಾರಿಕೆಯನ್ನು ಖಾಸಗಿ ಉದ್ಯಮಿಗಳಿಗೆ ವಹಿಸಲು ಇಸ್ರೋ ಬಯಸುತ್ತದೆ ಎಂದು ಡಾ

ಅಮೆರಿಕ ಮುಕ್ತ ಟೆನಿಸ್ ಪಂದ್ಯಾವಳಿಯಲ್ಲಿ ಪುರುಷರ ಸಿಂಗಲ್ಪ್ ವಿಭಾಗದಲ್ಲಿ ಜಪಾನಿನ ಕೀಯಿ ನಿಶಿಕೋರಿ ಹಾಗೂ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಅಮೆರಿಕದ ಮ್ನಾಡಿಸನ್ ಕೀಸ್ ಇಂದು ಸೆಮಿಥೈನಲ್ ಪ್ರವೇಶಿಸಿದ್ದಾರೆ